ದೇಶದ ಪ್ರತಿಯೊಬ್ಬ ತಾಯಿಯು ಮಕ್ಕಳನ್ನು ಅಪೌಷ್ಷಿಕತೆಯಿಂದ ಕಾಪಾಡಿ ಪೋಷಣೆ ಮಾಡುವುದು ಅತ್ವಂತ ಮುಖ್ಯ ಎಂಬುದನ್ನು ಸಾರುವುದು ಈ ಸೆಪ್ಲೆಂಬರ್ ತಿಂಗಳ ಪ್ರಮುಖ ಉದ್ದೇಶವಾಗಿದೆ ಕಳೆದ ನವೆಂಬರ್ನಲ್ಲಿ ಕೆಲವು ಸರ್ಕಾರದ ಪೋಷಣ್ ಅಭಿಯಾನದ ಅಂಗವಾಗಿ ಪ್ರಾಥಮಿಕ ಹಂತವಾಗಿ ರಾಷ್ಲೀಯ ಪೌಷ್ಷಿಕಾಂಶ ಮಿಷನ್ ನನ್ನು ಜಾರಿಗೆ ತಂದಿದೆ ಪೋಷಣ್ ಅಭಿಯಾನದಡಿ ಮಕ್ಕಳು ಮತ್ತು ಮಹಿಳೆಯರು ಹಾಗೂ ಹದಿಹರೆಯದವರಲ್ಲಿ ಪೌಷ್ಷಿಕಾಂತ ಕುಗ್ಗುವಿಕೆ ಮತ್ತು ರಕ್ತಹೀನತೆಯನ್ನು ತಗ್ಗಿಸುವ ಗುರಿ ಹೊಂದಲಾಗಿದೆ

ಆಶಾ ಕಾರ್ಯಕರ್ತರಲ್ಲದೆ ಮಿಷನ್ ನಡಿಯಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಷೇರುದಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾಲೋಜನೆ ನಡೆಸಲಿದ್ದಾರೆ

ಸೋಹಾಬುದ್ದೀನ್ ಶೇಖ್ ಸಹೋದರ ರುಬಾಬುದ್ದೀನ್ ಅಧಿಕಾರಿಗಳನ್ನು ಖುಲಾಸೆಗೊಳಿಸಿದ್ದನ್ನು ಪ್ರಶ್ನಿಸಿ ಮೇಲ್ಲನವಿ ಸಲ್ಲಿಸಿದ್ದರು ಇದಕ್ಕೆ ಪ್ರತಿಯಾಗಿ ಕೇಂದ್ರ ತನಿಖಾ ದಳ ಮೇಲ್ಲನವಿ ಸಲ್ಲಿಸಿತ್ತು ಅಧಿಕಾರಿಗಳನ್ನು ದೂಷಿಸಲು ಯಾವುದೇ ಸೂಕ್ತ ಆಧಾರಗಳು ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ ಅಂತಾರಾಷ್ಷೀಯ ಪಾರ್ಸಲ್ ಬುಕ್ಕಿಂಗ್ ಮಾಡಲು ಆಧಾರ್ ಕಡ್ಡಾಯವಲ್ಲ ಆದರೆ ಇದು ಪರ್ಯಾಯ ಆಯ್ಕೆಯ ಗುರುತಿನ ದಾಖಲೆಯಾಗಿದೆ ಎಂದು ಅಂಚೆ ಇಲಾಖೆ ತಿಳಿಸಿದೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಇಲಾಖೆ ದೇಶದ ನಿಯಮಗಳನ್ವಯ ಯಾವುದೇ ವಸ್ತುಗಳನ್ನು ಬುಕ್ಕಿಂಗ್ ಮಾಡುವಾಗ ಆಧಾರ್ ದಾಖಲೆಯನ್ನು ಗುರುತಾಗಿ ಸಲ್ಲಿಸಬೇಕೆಂಬ ಯಾವುದೇ ನಿಯಮ ಕಡ್ಡಾಯವಿಲ್ಲದಿದ್ದರೂ ಅಂತಾರಾಷ್ಷೀಯ ಪಾರ್ಸಲ್ ಅಥವಾ ಅಂತಾರಾಷ್ಷೀಯ ಇಎಂಎಸ್ ಬುಕ್ಕಿಂಗ್ ಮಾಡಲು ಸುರಕ್ಷತಾ ದೃಷ್ಷಿಯ ಕಾರಣಗಳಿಂದ ಆಧಾರ್ ಒದಗಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದೆ ಆಧಾರ ನಂಬರನ್ನು ಪಾರ್ಸಲ್ ಮೇಲೆ ನಮೂದಿಸಬೇಕು ಎಂದು ಇಲಾಖೆ ಸೂಚಿಸಿದ ನಂತರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇಲಾಖೆ ಈ ಹೇಳಿಕೆ ಬಿಡುಗಡೆ ಮಾಡಿದೆ ಜೈವಿಕ ಇಂಧನ ಉತ್ಪಾದನೆಗೆ ಛತ್ತೀಸಗಢ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಜತೆಗೆ ಜೈವಿಕ ಇಂಧನ ಉತ್ಪಾದನೆಯು ರೈತರು ಬುಡಕಟ್ಟು ಜನರು ಹಾಗೂ ಅರಣ್ಯವಾಸಿಗಳಿಗೆ ಉದ್ಯೋಗ ಕಲ್ಪಿಸಲಿದೆ ಎಂದಿದ್ದಾರೆ ರಾಜ್ಕದ ದುರ್ಗ್ ಜಿಲ್ಲೆಯ ಚರೋಡಾದಲ್ಲಿ ನಿನ್ನೆ ಮಾತನಾಡಿದ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಪರ್ಯಾಯ ಇತರ ಇಂಧನ ಬಳಕೆಗೆ ಒತ್ತು ನೀಡಬೇಕಿದೆ ಎಂದು ತಿಳಿಸಿದ್ದಾರೆ

ಸರ್ಕಾರದ ಪ್ರಮುಖ ಯೋಜನೆಗಳನ್ನು ಸಮಾಜಕ್ಕೆ ಮುಟ್ಟಿಸುವಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಪ್ರಾಯಪಟ್ಟರು ಭಾರತೀಯ ವಾರ್ತಾ ಸೇವಾ ಅಧಿಕಾರಿಗಳ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಮಾತುಕತೆ ನಡೆಸಿದ ಅವರು ಓರಿಯ ನಾಗರಿಕರು ಸೇರಿದಂತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರಗಳಿಂದ ಸಿಗುವ ಅನೇಕ ಸವಲತ್ತುಗಳ ಮಾಹಿತಿ ಮತ್ತು ಲಭ್ಯತೆಯನ್ನು ತಿಳಿಸುವಲ್ಲಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತಷ್ಟು ಶ್ರಮ ಹಾಕಬೇಕು ಎಂದು ಕಿವಿಮಾತು ಹೇಳಿದರು

ಸರ್ಕಾರಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದ್ದು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರಿ ಸವಲತ್ತುಗಳ ಬಗ್ಗೆ ಮಾಹಿತಿ ತಲುಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಬೇಕು ಎಂದು ಸಚಿವ ಜಿತೇಂದ್ರ ಸಿಂಗ್ ಸಲಹೆ ನೀಡಿದರು

ಆಘಘಾನಿಸ್ತಾನದ ಉಪ ವಿದೇಶಶಾಂಗ ಸಚಿವ ಹೆಕ್ಷತ್ ಖಲಿಲ್ ಕರ್ಜಾಯ್ ಮತ್ತು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಅವರ ಜಂಟಿ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯ ಬಳಿಕ ಬಿಡುಗಡೆಗೊಂಡ ಜಂಟಿ ಹೇಳಿಕೆಯಲ್ಲಿ ಭಾರತ ಮತ್ತು ಆಫಫಾನಿಸ್ತಾನ ನಡುವಿನ ರಾಜಕೀಯ ಮತ್ತು ಭದ್ರತಾ ಸಹಕಾರದ ಒಂದು ಮತ್ತು ಎರಡನೇ ಜಂಟಿ ಕಾರ್ಯಕಾರಿ ಗುಂಪಿನ ಸಭೆಯಲ್ಲಿ ಭಯೋತ್ವಾದನೆ ತಡೆಗಟ್ಲವುದು ಸೇರಿದಂತೆ ಪಲವು ವಿಚಾರಗಳ ಬಗ್ಗೆ ಪರಾಮರ್ಶಿಸಲಾಗಿದೆ ಎಂದು ತಿಳಿಸಲಾಗಿದೆ ಜತೆಗೆ ಭಯೋತ್ಪಾದನೆ ಮತ್ತು ಉಗ್ರಗಾಮಿತ್ವದಿಂದ ಮುಕ್ತವಾಗಬೇಕಾದರೆ ಭಾರತ ಮತ್ತು ಆಘಘಾನಿಸ್ತಾನ ಸ್ವಿರ ಶಾಂತಿ ನೆಲಸುವ ಕುರಿತು ಒಟ್ಟಿಗೆ ಕಾರ್ಯನಿರ್ವಹಿಸುವುದು ಅಗತ್ಯ ಎಂದು ಪ್ರತಿಪಾದಿಸಲಾಗಿದೆ ಸೂಪರ್ ಇಂಟೆಂಡ್ ಶಿನ್ಲುಕ್ ಪಯಾಮ ನೇತೃತ್ವದ ಎಂಟು ಮಂದಿ ಸದಸ್ಯರ ಜಪಾನಿನ ಕರಾವಳಿ ಪಡೆಯ ನಿಯೋಗ ಮುಂಬೈನಲ್ಲಿ ನಿನ್ನೆ ಭಾರತೀಯ ಕರಾವಳಿ ಪಡೆಯ ಪಶ್ಚಿಮ ಪ್ರಾಂತ್ಯದ ಕೇಂದ್ರ ಕಚೇರಿಗೆ ಭೇಟಿ ನೀಡಿದೆ ಭೇಟಿಯ ವೇಳೆ ಕರಾವಳಿ ಭದ್ರತಾ ಕಾರ್ಯತಂತ್ರಗಳು ಸನ್ನದ್ದಕೆ ಸಾಗರೋತ್ತರ ಕೈಲ ಮಾಲಿನ್ಲ ಹಡಗು ಕುಸಿತ ಚಂಡಮಾರುತಗಳ ಮುನ್ನೂಚನೆ ಅರಿಯುವ ಕುರಿತು ವಿವರಿಸಲಾಯಿತು

ಈ ವೇಳೆ ಜಪಾನಿನ ಕರಾವಳಿ ಪಡೆಯ ಹಡಗು ಸುಗಾರು ಪಾಲ್ಗೊಂಡಿತ್ತು ಭವಿಷ್ಯದಲ್ಲಿ ಉಭಯ ದೇಶಗಳ ಕರಾವಳಿ ಪಡೆಗಳ ಸಹಕಾರ ಹಾಗೂ ಬಲವರ್ಧನೆಗೆ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಈ ಭೇಟಿ ನೀಡಲಾಗಿದೆ

ಪಾಕಿಸ್ತಾನದ ಇಸ್ಲಾಮಾಬಾದ್ ಗೆ ಇತ್ತೀಚೆಗೆ ಭೇಟಿ ನೀಡಿದ್ದ ರಾಜ್ಯ ಕಾರ್ಯದರ್ಶಿ ಮೈಕ್ ಪೊಂಪೊಯ್ ಈ ಎಚ್ವರಿಕೆ ನೀಡಿದ್ದಾರೆ ಎಂದು ಟ್ರಂಪ್ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇದೇ ವೇಳೆ ಪಾಕಿಸ್ತಾನ ನೂತನ ಸರ್ಕಾರ ಭಯೋತ್ವಾದನೆ ನಿಯಂತ್ರಿಸುವ ನಿಟ್ಟನಲ್ಲಿ ಪೂರಕ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ಇದೆ ಎಂದು ಅಮೆರಿಕ ಆಶಾಭಾವ ವ್ಯಕ್ತಪಡಿಸಿದೆ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಪಾಕಿಸ್ತಾನ ಪ್ರಶಸ್ತ ತಾಣವಾಗಿದೆ ಎಂದು ಅಮೆರಿಕ ಮತ್ತು ಇತರ ರಾಷ್ಷಗಳು ಹಿಂದಿನಿಂದಲೂ ಆರೋಪಿಸುತ್ತಿವೆ ಕರ್ನಾಟಕದ ಕೊಡಗು ನೆರೆಯ ಮಲೆನಾಡು ಹಾಗೂ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಅತಿವ್ಯಷ್ಟಿಯಿಂದ ಸಂಭವಿಸಿದ ಹಾನಿಯ ಸಮೀಕ್ಷೆ ಮಾಡಲು ನಾಳೆ ಅಧ್ಯಯನ ತಂಡಗಳು ರಾಜಧಾನಿ ಬೆಂಗಳೂರಿಗೆ ಆಗಮಿಸಲಿವೆ ಮುಖ್ಯಮಂತ್ರಿ ಎಚ್

ಕುಮಾರ ಸ್ವಾಮಿ ಅವರನ್ನೊಳಗೊಂಡ ರಾಜ್ಯದ ನಿಯೋಗ ನವದೆಹಲಿಯಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧ್ಯಯನ ತಂಡಗಳನ್ನು ರಾಜ್ಯಕ್ಕೆ ಕಳುಹಿಸಲು ಭರವಸೆ ನೀಡಿದ್ದರು

ಎಲ್

ಇದಕ್ಕೂ ಮುನ್ನ ಚೇತೇಶ್ವರ ಪೂಜಾರ ಮತ್ತು ನಾಯಕ ವಿರಾಟ್ ಕೊಹ್ಲಿ ಶೂನ್ಯಕ್ಷೆ ಔಟಾದರೆ ಶಿಖರ್ ಧವನ್ ಕೇವಲ ಒಂದು ರನ್ ಗೆ ಹೋರಾಟ ಕೊನೆಗೊಳಿಸಿದರು